ಯಡಿಯೂರಪ್ಪ ಎಚ್ಚರಿಕೆ ತಿ ತರಕಾರಿ ಸೇರಿದಂತೆ ಅಗತ್ತ ವಸ್ತುಗಳನ್ನು ಕೊಳ್ಳಲು ಜನರು ವಾಹನಗಳನ್ನು ಬಳಸದೆ ಕಾಲ್ನಡಿಗೆಯಲ್ಲಿ ತೆರಳಿ ಖರೀದಿಸುವಂತೆ ಗೃಹ ಖಾತೆ ಸಚಿವ ಬಸವರಾಜ್ ಬೊಮ್ಖಾಯಿ ಸೂಚನೆ ಿ ದೇಶದಲ್ಲಿ ಕೊರೋನಾ ವೈರಸ್ ಸೋಂಕು ಸಮುದಾಯ ಪಂತಕ್ಕೆ ತಲುಪಿಲ್ಲ ಆರೋಗ್ಗ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ಸ್ಪಷ್ಟನೆ ಿ ಪ್ರಸಕ್ತ ಸಾಲಿನ ಪ್ರವೇಶ ಪ್ರಕ್ರಿಯೆ ಮತ್ತು ಶುಲ್ಕ ವಸೂಲಾತಿಗೆ ಒತ್ತಾಯಿಸುವ ಖಾಗಿ ಆಡಳಿತ ಮಂಡಳಿಗಳ ವಿರುದ್ದ ಕ್ರಮ ಸಚಿವ ಎಸ್

ಈ ಕುರಿತು ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಲಾಕ್ಡೌನ್ ಅವಧಿಯು ಕರ್ಫ್ಲೂ ಪಾಲನೆ ಮೇಲೆ ಅವಲಂಬಿತವಾಗಿದೆ ಆದ್ಲರಿಂದ ಕಟ್ಟುನಿಟ್ಸಾಗಿ ಕರ್ಫ್ಯೂ ಪಾಲಿಸಿ ಲಾಕ್ಡೌನ್ ಕೊನೆಗೊಳ್ಳಲು ಅವಕಾಶ ನೀಡಬೇಕು ಎಂದು ಕೋರಿದ್ನಾರೆ

ಪ್ರಧಾನಿ ಹೀಗೆ ಕೇಳುವ ಅನಿವಾರ್ಯತೆ ಇದೆ ಎಂದರೆ ಪರಿಸ್ಟಿತಿ ಎಷ್ಟು ಗಂಭಿರವಾಗಿದೆ ಎಂಬುದನ್ನು ಜನರು ಅರ್ಥ ಮಾಡಿಕೊಳ್ಳಬೇಕು ಎಂದು ಬಿ

ಯಡಿಯೂರಪ್ಪ ಹೇಳಿದ್ದಾರೆ ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳನ್ನು ಕೊಳ್ಳಲು ಅವಕಾಶ ಮಾಡಿಕೊಟ್ಟದ್ದು ಜನರು ವಾಹನಗಳನ್ನು ಬಳಸದೆ ಕಾಲ್ನಡಿಗೆಯಲ್ಲಿ ತೆರಳಿ ಖರೀದಿಸುವಂತೆ ನಿರ್ಭಂದ ವಿಧಿಸಲಾಗಿದೆ ಎಂದು ಗೃಹ ಖಾತೆ ಸಚಿವ ಬಸವರಾಜ್ ಬೊಮ್ಬಾಯಿ ಹೇಳಿದ್ದಾರೆ ರಾಜ್ಯದಲ್ಲಿ ಕೋರೊನಾ ವೈರಸ್ ಸೋಂಕು ಪರಡುತ್ತಿರುವ ಹಿನ್ನೆಲೆ ಲಾಕೆಡೌನ್ ಫೋಷಿಸಿದ್ದು ಈ ಸಂಬಂಧ ಅಗತ್ತ ಮತ್ತು ಮುನ್ನೆಚ್ಚರಿಕಾ ತ್ರಮಗಳ ಕುರಿತು ಬೆಂಗಳೂರಿನಲ್ಲಿ ನಿನ್ನೆ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇರುವ ವಲಸೆ ಕಾರ್ಮಿಕರು ತಮ್ಮ ಸ್ವ ಗ್ರಾಮಗಳಿಗೆ ತೆರಳದೆ ಜೆಲ್ಲಾ ಹಾಗೂ ತಾಲ್ಲೂಕು ಕೇಂದ್ರಗಳಲ್ಲಿ ಉಳಿದುಕೊಂಡರೆ ಕಲ್ಕಾಣ ಮಂಟಪಗಳನ್ನು ಗುರುತಿಸಿ ಅವುಗಳಲ್ಲಿ ಆತ್ರಯ ಮತ್ತು ಊಟದ ವ್ಯವಸ್ಥೆ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು ದೇಶದಲ್ಲಿ ಕೊರೋನಾ ವೈರಸ್ ಸೋಂಕು ಸಮುದಾಯ ಹಂತಕ್ಕೆ ತಲುಪಿಲ್ಲ ಸ್ಥಳೀಯ ಪ್ರಸರಣಾ ಹಂತದಲ್ಲಿಯೇ ತಡೆಗಟ್ಟಲು ಎಲ್ಲ ಸೂಕ್ತ ಕ್ರಮಗಳನ್ನು ಅನುಸರಿಸಲಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ತಿಳಿಸಿದ್ದಾರೆ ಹೊಸದಿಲ್ಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದೊಮ್ತೆ ಸೋಂಕು ಸಮುದಾಯದ ನಡುವೆ ಪರಡುವ ಪಂತಕ್ಕೆ ಬಂದರೆ ಅದನ್ನು ಸರ್ಕಾರ ಘೋಷಿಸಲಿದೆ ಆದರೆ ದೇಶದಲ್ಲಿ ಪ್ರಸ್ತುತವಾಗಿ ಆ ಹಂತಕ್ಕೆ ತಲುಪಿಲ್ಲ ಈ ಕುರಿತು ಯಾರೊಬ್ಬರು ಆತಂಕ ಪಡಬೇಕಾದ ಅಗತ್ಯವಿಲ್ಲ ಎಂದ ಹೇಳಿದರು ಕೇಂದ್ರ ಗೃಪ ಸಚಿವಾಲಯದ ಅಧಿಕಾರಿ ಮಣ್ಯ ಶ್ರೀವಾಸ್ತವ ಮಾತನಾಡಿ ಲಾಕ್ಡೌನ್ ಜಾರಿಯಿಂದಾಗಿ ಸಿಲುಕಿಕೊಂಡಿರುವ ವಲಸೆ ಕಾರ್ಮಿಕರು ಬಡವರಿಗೆ ಆಹಾರ ಆತ್ರಯ ಒದಗಿಸಲು ಹಾಗೂ ಕಾರ್ಮಿಕರ ವೇತನಗಳಲ್ಲಿ ಯಾವುದೇ ಕಡಿತ ಮಾಡದೇ ಪೂರ್ಣ ವೇತನ ಪಾವತಿಸುವಂತೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ನೀಡಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಕೊರೋನಾ ವೈರಸ್ ಸೋಂಕು ಪರಡುತ್ತಿರುವ ಹಿನ್ನೆಲೆ ಪ್ರಸಕ್ತ ಸಾಲಿನ ಪ್ರವೇಶ ಪ್ರಕ್ರಿಯೆ ಹಾಗೂ ಶುಲ್ಕ ವಸೂಲಾತಿ ಮಾಡುವ ಕ್ರಮವನ್ನು ರಾಜ್ಯ ಸರ್ಕಾರ ಮುಂದಿನ ಆದೇಶದವರೆಗೂ ಮುಂದೂಡಲಾಗಿದ್ದರೂ ಕೆಲ ಬಾಸಗಿ ಆಡಳಿತ ಮಂಡಳಿಗಳು ಪ್ರವೇಶ ಪ್ರಕ್ರಿಯೆ ನಡೆಸಿ ಶುಲ್ಕ ಪಾವತಿಸುವ ದಿನಾಂಕ ನಿಗದಿ ಮಾಡಿರುವ ಕ್ರಮ ಸರಿಯಲ್ಲ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಖಾತೆ ಸಚಿವ ಎಸ್

ಈ ಕುರಿತು ಫೆಸಬುಕ್ ಮೂಲಕ ವಿಡಿಯೋ ಸಂದೇಶ ನೀಡಿರುವ ಅವರು ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಕೆಲ ಶಾಲಾ ಆಡಳಿತ ಮಂಡಳಿಗಳು ಶುಲ್ಕ ಪಾವತಿಗೆ ದಿನಾಂಕ ನಿಗದಿ ಪಡಿಸಿರುವುದನ್ನು ಕೂಡಲೇ ಹಿಂಪಡಿಯಬೇಕು ಇಲ್ಲದಿದ್ದರೆ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ವಿರುದ್ಧ ತ್ರಮಿನಲ್ ಮೊಕ್ಕದ್ದಮೆ ಹಾಗೂ ಶಿಕ್ಷಣ ಕಾಯ್ದೆಯಡಿ ಸಂಬಂಧಪಟ್ಟ ಶಾಲೆಗಳ ಮಾನ್ಯತೆ ರದ್ದುಪಡಿಸುವ ಬಗ್ಗೆ ತ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ

ಕುರಿಗಳಿಂದ ಕೊರೊನಾ ವೈರಸ್ ಸೋಂಕು ತಗಲಲಿದೆ ಎಂಬ ತಪ್ಪು ಕಲ್ಪನೆಯಿಂದ ಸಿರಾ ಚಿಕ್ಕನಾಯ್ಗನಪಳ್ಳಿ ಹಿರಿಯೂರು ಮಧುಗಿರಿ ಹೊಸದುರ್ಗ ಕಡೆ ಜನ ಕುರಿಗಳನ್ನು ಹೊಡೆಯುವ ಕುರಿಗಾಹಿಗಳನ್ನು ಓಡಿಸುವ ಕೆಲಸ ಮಾಡುತ್ತಿದ್ದಾರೆ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಮಧ್ಯಪ್ರವೇತಿಸಿ ಕುರಿಗಾಹಿಗಳಿಗೆ ರಕ್ಷಣೆ ನೀಡಿ ಕುರಿ ಮೇಯಿಸಲು ಅವಕಾಶ ಕಲ್ಪಿಸಬೇಕು ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಮತ್ತು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ ಲಾಕ್ಡೌನ್ನಿಂದಾಗಿ ತರಕಾರಿ ಹಣ್ಣು ಹೂ ಮಾರಾಟಕ್ಕೆ ಅವಕಾಶ ಇಲ್ಲದೆ ಇವುಗಳನ್ನು ಬೆಳೆದ ರೈತರು ಸಂಕಷ್ಷದಲ್ಲಿದ್ದಾರೆ ಇನ್ನೊಂದೆಡೆ ಈ ಉತ್ಪನ್ನಗಳ ಅಲಭ್ಯತೆಯಿಂದಾಗಿ ಬಳಕೆದಾರರು ಕಂಗಾಲಾಗಿದ್ದಾರೆ ರಾಜ್ಯಸರ್ಕಾರ ತಕ್ಷಣ ಮಧ್ಯಪ್ರವೇತಿಸಿ ರೈತರ ಉತ್ಪನ್ನಗಳನ್ನು ಖರೀದಿಸಿ ಮಾರಾಟಕ್ಕೆ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಸಿದ್ದರಾಮಯ್ಯ ಟ್ವಿಟ್ ಮೂಲಕ ಒತ್ತಾಯಿಸಿದ್ದಾರೆ

ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಒಂದೇ ಕುಟುಂಬದ ಮೂವರಿಗೆ ಕೊರೊನಾ ವೈರಸ್ ಸೋಂಕು ತಗುಲಿರುವುದು ದೃಢಪಟ್ಟದೆ ಅವರನ್ನು ಕಳೆದ ಎರಡು ದಿನಗಳ ಒಂದೆಯೇ ಬಳ್ಳಾರಿಯ ಜಿಲ್ಲಾ ಆಸ್ಪತ್ತೆಗೆ ಕರೆ ತಂದು ಐಸೊಲೇಷನ್ ವಾರ್ಡನಲ್ಲಿ ಇರಿಸಲಾಗಿದೆ ಇಂದಿನಿಂದ ಹೊಸಪೇಟೆ ನಗರವನ್ನು ಸಂಪೂರ್ಣ ಬಂದ್ ಮಾಡಲಾಗುವುದು ಎಂದು ಬಳ್ಳಾರಿ ಜೆಲ್ಲಾಧಿಕಾರಿ ಎಸ್

ಇದಕ್ಕೂ ಮೋದಲೇ ರಾಜ್ಯದ ಶಿಕ್ಷಕರಿಗೆ ಇಂದಿನ ತನಕ ವರ್ಕ್ ಫ್ರಂ ಹೋಮ್ ಫೋಷಿಸಿ ರಜೆ ಒದಗಿಸಲಾಗಿತ್ತು

ಅಲ್ಲದೇ ಶಿಕ್ಷಕರು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಕೇಂದ್ರ ಸ್ಥಾನ ಬಿಟ್ಟು ಹೋಗಬಾರದು ಎಂದು ಹೇಳಿದ್ದಾರೆ

ವಿಜಯಭಾಸ್ಕರ್ ಸುತ್ತೋಲೆ ಹೊರಡಿಸಿದ್ದಾರೆ ದೇಶದಲ್ಲಿ ಕೊರೊನಾ ವೈರಸ್ ಸೋಂಕು ಪರಡುತ್ತಿರುವ ಹಿನ್ನೆಲೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮುಂದಿನ ಆದೇಶದವರೆಗೆ ಬಯೋಮೇಟ್ರಿಕ್ ಪಾಜರಾತಿಯಿಂದ ವಿನಾಯಿತಿ ನೀಡಲಾಗಿದೆ ಈ ಹಿಂದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಇಂದಿನವರೆಗೆ ಬಯೋಮೆಟ್ರಿಕ್ ಹಾಜರಾತಿಯಿಂದ ವಿನಾಯಿತಿ ನೀಡಲಾಗಿತ್ತು

ಮಾಸ್ಕ್ ತಯಾರಿಕೆಗೆ ಬೇಕಾದ ಅಗತ್ಯ ಸಾಮಗ್ರಿಗಳನ್ನು ಹಾವೇರಿ ಹಾಗೂ ಹುಬ್ಬಳ್ಳಯಿಂದ ಖರೀದಿ ಮಾಡಲಾಗುತ್ತಿದೆ ಎಂದು ಹಾವೇರಿ ಜೆಲ್ಲಾ ಕಾರಾಗೃಪ ಅಧೀಕ್ಷಕ ತಿಮ್ಣಣ್ಣ ಭಜಂತ್ರಿ ಮಾಹಿತಿ ನೀಡಿದ್ದಾರೆ ದಿನಸಿ ತರಕಾರಿ ಸೇರಿದಂತೆ ಯಾವುದೇ ತರಹದ ಸರಕು ಸಾಗಾಣಿಕೆ ವಾಹನಗಳ ಸಂಚಾರಕ್ಕೆ ನಿರ್ಭಂಧವಿಲ್ಲ ಆದರೆ ಸರಕು ಸಾಗಾಣಿಕೆ ವಾಹನಗಳಲ್ಲಿ ಪ್ರಯಾಣಿಕರ ಸಾಗಾಣಿಕೆಗೆ ಮಾತ್ರ ನಿರ್ಭಂಧವಿದೆ ಎಂದು ಹಾವೇರಿ ಜೆಲ್ಲಾಧಿಕಾರಿ ಕೃಷ್ಣ ಬಾಜಪೇಯಿ ಹೇಳಿದ್ದಾರೆ ಇಂದಿನಿಂದ ಹಾವೇರಿ ಜಿಲ್ಲೆಯ ಎಲ್ಲ ಪಡಿತರ ಅಂಗಡಿಗಳ ಮೂಲಕ ಎರಡು ತಿಂಗಳ ಪಡಿತರ ಪದಾರ್ಥಗಳನ್ನು ವಿತರಿಸಲಾಗುವುದು ಎಂದು ಹೇಳಿದರು

ಜಮಖಂಡಿಯಲ್ಲಿ ನಿನ್ನೆ ಸಭೆ ನಡೆಸಿ ನಿಯಮ ಮೀರಿ ರಸ್ತೆಗಳಲ್ಲಿ ಸಂಚರಿಸುವವರ ವಾಪನಗಳನ್ನು ಜಪ್ತಿ ಮಾಡಿ ದಂಡ ಹಾಕುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು

ಯಡಿಯೂರಪ್ಪ ಎಚ್ಚರಿಕೆ ತಿತರಕಾರಿ ಸೇರಿದಂತೆ ಅಗತ್ತ ವಸ್ತುಗಳನ್ನು ಕೊಳ್ಳಲು ಜನರು ವಾಹನಗಳನ್ನು ಬಳಸದೆ ಕಾಲ್ನಡಿಗೆಯಲ್ಲಿ ತೆರಳಿ ಖರೀದಿಸುವಂತೆ ಗೃಹ ಖಾತೆ ಸಚಿವ ಬಸವರಾಜ್ ಬೊಮ್ಮಾಯಿ ಸೂಚನೆ ಿ ದೇಶದಲ್ಲಿ ಕೊರೋನಾ ವೈರಸ್ ಸೋಂಕು ಸಮುದಾಯ ಪಂತಕ್ಕೆ ತಲುಪಿಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ಸ್ಪಷ್ಟನೆ ಪ್ರಸಕ್ತ ಸಾಲಿನ ಪ್ರವೇಶ ಪ್ರಕ್ರಿಯೆ ಮತ್ತು ಶುಲ್ಲ ವಸೂಲಾತಿಗೆ ಒತ್ತಾಯಿಸುವ ಖಾಗಿ ಆಡಳಿತ ಮಂಡಳಿಗಳ ವಿರುದ್ದ ಕ್ರಮ ಸಚಿವ ಎಸ್

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು